ದೇಶದಲ್ಲಿ ಕೊರೊನಾ ಸೋಂಕು ಪೆಚ್ಚಳ ಓನ್ನಲೆ ಎಲ್ಲಾ ರಾಜ್ಗಗಳ ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಸಮಾಲೋಜನೆ ಸಭೆ ಪ್ರಗತಿಯಲ್ಲಿ

ನಿಶಾಂಕ್

ಸದಾನಂದಗೌಡ

ಈ ಸಭೆಯಲ್ಲಿ ಕೊರೊನಾ ಸೋಂಕು ತಡೆಗೆ ತ್ರಮ ಲಸಿಕೆ ನೀಡಿಕೆ ಪ್ರಮಾಣ ಹೆಚ್ಚಳ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಮೋದಿ ಚರ್ಚೆ ನಡೆಸುತ್ತಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಎಎಧ ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಅಭಿಪ್ರಾಯ ಪಡೆದ ನಂತರ ಪ್ರಧಾನಮಂತ್ರಿ ನರೇಂದ್ರಮೋದಿ ಮಾತನಾಡುವ ಕಾರ್ಯಕ್ರಮವಿದೆ ದೇಶದಲ್ಲಿ ಕೋವಿಡ್ ಸಾಂಕ್ರಾಮಿಕ ವಿರುದ್ದದ ಹೋರಾಟದಲ್ಲಿ ಭಾರತ ಮಪತ್ತದ ಮೈಲುಗಲ್ಲು ದಾಟದ್ಲು

ಮೊದಲ ಡೋಸ್ನಲ್ಲಿ ಅವರು ಕೋವ್ಲಾಕ್ಷಿನ್ ಲಸಿಕೆ ಪಡೆದಿದ್ದರು

ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಈ ಸಾರ್ಥಕ್ ಗುಣಮಟ್ಟದ ಶಿಕ್ಷಣ ನೀಡಲು ಸಹಕಾರಿಯಾಗಲಿದೆ ಈ ವೇಳೆ ಮಾತನಾಡಿದ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಮಕ್ಕಳು ಮತ್ತು ಯುವಜನತೆ ರಾಷ್ಟೀಯ ಹಾಗೂ ಜಾಗತಿಕ ಸವಾಲುಗಳನ್ನು ಎದುರಿಸಲು ಇದು ಪಾದಿ ಮಾಡಿಕೊಡಲಿದೆ ಎಂದು ಅವರು ಹೇಳಿದ್ದಾರೆ ರಾಷ್ಲೀಯ ಶಿಕ್ಷಣನೀತಿ ಭಾರತೀಯ ಸಂಪ್ರದಾಯ ಸಂಸ್ಕತಿ ಕೌಶಲ್ಲ ಮತ್ತು ಮೌಲ್ಲಾಧರಿತ ಶಿಕ್ಷಣವನ್ನು ಬೋಧಿಸಲು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ

ಮಿಸದಾನಂದಗೌಡ ಹೇಳದ್ದಾರೆ ಈ ಕುರಿತು ಟ್ಲೀಟ್ ಮಾಡಿರುವ ಅವರು ರಾಜ್ಯದ ರೈತರು ಇದರ ಸದುಪಯೋಗ ಪಡೆಯಬೇಕು ಇದರಿಂದ ಅನ್ನದಾತರಿಗೆ ನೂರಾರು ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ತಿಳಿಸಿದ್ದಾರೆ ಒಂದೂ ಮಹಾಸಾಗರದ ನೆರೆಹೊರೆಯಲ್ಲಿ ಭಾರತ ಮತ್ತು ಸೆಷಲ್ಸ್ ಬಲಿಷ್ಟ ಮತ್ತು ಉತ್ತಮ ಸಹಭಾಗಿತ್ತ ಹೊಂದಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳದ್ದಾರೆ ಸಾಗರ ಭದ್ರತೆ ಮತ್ತು ಬೆಳವಣಿಗೆ ಕುರಿತಂತೆ ಸೆಷಲ್ ಅಧ್ಯಕ್ಷ ವಾವೆಲ್ ರಾಮ್ಕಲಾವಾನ್ ಅವರೊಂದಿಗೆ ಮೋದಿ ಉನ್ನತ ಮಟ್ಟದ ವರ್ಚಿವಲ್ ಸಭೆ ನಡೆಸಿದರು

ಇದರ ಜೊತೆಗೆ ಸೆಷಲ್ನಲ್ಲಿ ಹೊಸ ಮ್ಯಾಜ್ನೇಟ್ ನ್ಗಾಯಾಲಯದ ಕಟ್ಟಡ ನಿರ್ಮಾಣಕ್ಕೆ ಭಾರತ ನೆರವು ನೀಡಲಿದೆ ಎಂದು ಹೇಳಿದ್ದಾರೆ ಸೆಷಲ್ನೊಂದಿಗೆ ಸಾಗರ ಭದ್ರತೆ ಬಲಪಡಿಸುವಲ್ಲಿ ಭಾರತ ಬದ್ಗವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ನೆದರ್ಲ್ಕಾಂಡ್ನ ಪ್ರಧಾನಮಂತ್ರಿ ಮಾರ್ಕ್ ರುಟ್ಟಿ ಅವರೊಂದಿಗೆ ನಾಳೆ ವರ್ಜುವಲ್ ಸಭೆ ನಡೆಸಲಿದ್ದಾರೆ ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರ ಬಾಂಧವ್ಯ ಬಲವರ್ಧನೆ ಪ್ರಾದೇಶಿಕ ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ರುಟ್ಟೆ ಆಯ್ಲೆಯಾಗಿದ್ದರು ಈ ಓನ್ನೆಲೆಯಲ್ಲಿ ಆವರೊಂದಿಗೆ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಗಾಗಿ ಈ ಸಭೆ ನಡೆಯಲಿದೆ ಭಾರತ ಮತ್ತು ನೆದರ್ಲ್ಕಾಂಡ್ ಮಿತ್ರರಾಷ್ಟಗಳಾಗಿದ್ದು ಪ್ರಜಾಪ್ರಭುತ್ವ ಮತ್ತು ಕಾನೂನನ್ನು ಪರಿಪಾಲಿಸುವ ದೇಶಗಳಾಗಿವೆ ಅಲ್ಲದೇ ನೆದರ್ಲ್ಪಾಂಡ್ಸ್ನಲ್ಲಿ ಹೆಚ್ಚಿನ ಸಂಖ್ಕೆಯ ಭಾರತೀಯ ಮೂಲದವರಿದ್ದಾರೆ ಸಿಖ್ ಗುರು ಪರಂಪರೆ ಸಂಪೂರ್ಣ ಜೀವನ ಸಿದ್ದಾಂತದಿಂದ ಕೂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳದ್ದಾರೆ

ಗುರು ತೇಜ್ ಬಹದ್ದೂರ್ ಅವರ ಜೀವನ ಅದರ್ಶ ಇತರರಿಗೆ ಸ್ಫೂರ್ತಿಯಾಗಿದೆ

ಕಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ ಮಣ್ನತಿಥಿ ಅಂಗವಾಗಿ ಅವರಿಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಗೌರವ ನಮನ ಸಲ್ಲಿಸಿದ್ದಾರೆ

ಭೂ ಸೇನಾ ಮುಖ್ಯಸ್ವ ಎಂ ಎಂ

ಸೇನಾ ಮುಖ್ಯಸ್ವರು ಬಾಂಗ್ಲಾದೇಶದ ಸೇನೆ ನೌಕಾಪಡೆ ವಾಯುಸೇನೆಯ ಮುಖ್ಯಸ್ವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ ಈ ವೇಳೆ ಬಾಂಗ್ಲಾದೇಶದ ಹಿರಿಯ ಸೇನಾ ಅಧಿಕಾರಿಗಳು ಕೂಡ ಉಪಸ್ಟಿತರಿರುವರು

ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಚರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ

ಮೇ ಉರಂದು ಅಂತಿಮ ಪಂದ್ಯ ಅಪಮದಾಬಾದ್ನ ನರೇಂದ್ರಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ